ಕೃಷಿ ವಲಯಕ್ಷೆ ಸಂಬಂಧಿಸಿದ ಮೂರು ವಿಧೇಯಕಗಳಿಗೆ ಮಂಡಿಸಿ ಅಂಗೀಕಾರ ಪಡೆಯುವ ಹಿನ್ನೆಲೆಯಲ್ಲಿ ಮೇಲ್ನನೆ ಕಲಾಪದಲ್ಲಿಂದು ಎಲ್ಲಾ ರಾಜ್ಗಸಭಾ ಸದಸ್ಗರು ಪಾಜರಿರುವಂತೆ ಬಿಜೆಪಿಯಿಂದ ವಿಪ್ ಜಾರಿ

ಕೃಷಿ ವಲಯಕ್ಕೆ ಸಂಬಂಧಿಸಿದ ಮೂರು ವಿಧೇಯಕಗಳು ಮೇಲ್ಮನೆಯಲ್ಲಿ ಮಂಡಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ

ಹಲವು ರಾಜಕೀಯ ಪಕ್ಷಗಳು ಈ ವಿಧೇಯಕಗಳನ್ನು ವಿರೋಧಿಸುತ್ತಿವೆ ಆದರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಈ ಮೂರು ವಿಧೇಯಕಗಳು ಐತಿಹಾಸಿಕ ಹಾಗೂ ರೈತರ ಪರ ಎಂದು ಬಣ್ಣಿಸಿದ್ಲು ವಿಧೇಯಕಗಳ ಕುರಿತಂತೆ ಪ್ರತಿಪಕ್ಷಗಳು ರೈತರನ್ನು ದಾರಿ ತಪ್ಪಿಸುತ್ತಿವೆ ಎಂದು ಹೇಳಿದ್ದಾರೆ ಈ ಮೂರು ವಿಧೇಯಕಗಳು ಈಗಾಗಲೇ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿವೆ

ಬಿಹಾರದ ಅಭಿವ್ಯದ್ದಿಗೆ ದಾರಿ ಮಾಡಿಕೊಡಲಿರುವ ಈ ರಸ್ತೆಗಳು ಆ ರಾಜ್ಜದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಉತ್ತಮ ಸಂಪರ್ಕ ಅನುಕೂಲತೆ ಮತ್ತು ಆರ್ಥಿಕ ಪ್ರಗತಿಗೆ ಉತ್ತೇಜನ ನೀಡುತ್ತವೆ

ಟೆಲಿಕಾಂ ಇಲಾಖೆ ಎಲೆಕ್ಸಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳ ಸಂಯೋಜಿತ ಪ್ರಯತ್ನದಿಂದ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತದೆ ರಾಷ್ಟ ರಾಜಧಾನಿ ದೆಹಲಿ ಪ್ರಾಂತ್ವದಲ್ಲಿ ವಾಯುಮಾಲಿನ್ನ ತಡೆಗಟ್ಟುವುದು ಮತ್ತು ಗಾಳಿಯ ಗುಣಮಟ್ಟ ಹೆಜ್ಜಿಸುವ ಕುರಿತಂತೆ ಪ್ರಧಾನ ಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಡಾ ಪಿ

ಮಿತ್ತಾ ಅಧ್ಯಕ್ಷತೆಯಲ್ಲಿ ನಿನ್ನೆ ಉನ್ನತ ಮಟ್ಟದ ಕಾರ್ಯವಡೆ ಸಭೆ ನಡೆಯಿತು ಸುಗ್ಗಿಯ ಕಾಲ ಮತ್ತು ಚಳಿಗಾಲದ ಋತು ಪ್ರಾರಂಭವಾಗುವ ಮೊದಲೇ ಪವಾಮಾನದಲ್ಲಿ ಸುಧಾರಣೆ ತರುವ ಅಗತ್ನವಿದೆ ಕುದ್ಲ ವಾಯು ಸುಧಾರಣೆಗಾಗಿ ಅಗತ್ನ ಮುನ್ನೆಜ್ಲರಿಕಾ ಕ್ರಮಗಳನ್ನು ಕ್ರೆಗೊಳ್ಳುವುದರ ಜೊತೆಗೆ ವಾಯುಮಾಲಿನ್ನ ತಡೆಗಟ್ಟಲು ಅನುಸರಿಸಬೇಕಾದ ನಿಯಮಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಯಿತು ದೆಹಲಿ ಸರ್ಕಾರ ಮತ್ತು ವಿವಿಧ ಸಚಿವಾಲಯಗಳು ಈ ನಿಟ್ಟಿನಲ್ಲಿ ಕಾರ್ಯಗತವಾಗುವುದರ ಕುರಿತು ಸಮಾಲೋಚನೆ ನಡೆಯಿತು

ಪಲವಾರು ಲಕ್ಷ ಕೋಟಿ ರೂಪಾಯಿಗಳ ವಿವಾದಾತ್ಸಕ ಪ್ರಕರಣಗಳನ್ನು ಯಾವುದೇ ಬಿನ್ನಾಭಿಪ್ರಾಯವಿಲ್ಲದೆ ಸರ್ಕಾರ ಇತ್ತರ್ಥ ಪಡಿಸಿದೆ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ಮಸೂದೆಯು ಎನ್ಸಿಎಲ್ಟಿಗೆ ಪ್ರವೇಶಿಸುವ ಮುನ್ನ ವಿವಾದವನ್ನು ಬಗೆಹರಿಸಲು ಸಹಾಯ ಮಾಡುತ್ತವೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು

ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌದರಿ ಬಿಜೆಪಿ ಸಂಸದ ಜಗದಂಬಿಕ ಪಾಲ್ ಬಿಎಸ್ಪಿಯ ರಿತೇಶ್ ಪಾಂಡೆ ಮತ್ತು ಬಿಜು ಜನತಾದಳದ ಪಿನಾಕಿ ಮಿಶ್ರಾ ಸೇರಿದಂತೆ ವ್ಣವಹಾರ ಸಲಹಾ ಸಮಿತಿಯ ಸದಸ್ದರು ಭಾಗವಹಿಸಿದ್ದರು ಕೋವಿಡ್ ಸಾಂಕ್ರಾಮಿಕ ರೋಗ ಪೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ಸಂಸತ್ ಕಲಾಪವನ್ನು ಅರ್ಧಕ್ಕೆ ಮೊಟಕುಗೊಳಿಸುವ ಕುರಿತು ಒಮ್ನದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ನಮ್ನ ಬಾತ್ಲೀದಾರರು ವರದಿ ಮಾಡಿದ್ದಾರೆ

ಈ ದಿನದಿಂದ ಶಾಲೆಗಳನ್ನು ತೆರೆದು ವಿದ್ಯಾರ್ಥಿಗಳಿಗೆ ನೆರವಾಗುವಂತೆ ಸೂಜಿಸಲಾಗಿತ್ತು ಆದರೆ ಕರ್ನಾಟಕದಲ್ಲಿ ಕೊರೊನಾ ವೈರಸ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸದ್ದದ ಪರಿಸ್ತಿತಿಯಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬರುವುದು ಕ್ಷೇಮಕರವಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಶಾಲೆಗೆ ಬರುವುದನ್ನು ನಿರ್ಬಂಧಿಸಲಾಗಿದೆ ಮುಂದಿನ ದಿನಗಳಲ್ಲಿ ಪರಿಶ್ರಿತಿ ಅವಲೋಕಿಸಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದೆಂದು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಆಕ್ಸಿಜನ್ ಕೊರತೆ ಇರುವ ಕಾರಣ ಗುಜರಾತ್ ಮತ್ತು ಹೈದರಾಬಾದ್ ಕ್ಕೆಗಾರಿಕೆಗಳಿಂದ ಆಕ್ಸಿಜನ್ ಆಮದ್ ಮಾಡಿಕೊಳ್ಳುವ ಕುರಿತು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ

ತುಮಕೂರು ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಲವು ಜಿಲ್ಲೆಯ ಆಸ್ವತ್ರೆಗಳಲ್ಲಿ ಆಕ್ಸಿಜನ್ ಕೊರತೆಯಿದೆ

ಕರ್ನಾಟಕದಲ್ಲಿ ಕೊರೊನಾ ಚಿಕಿತ್ಸೆಗೆ ಸರ್ಕಾರದಿಂದ ಈಗಾಗಲೇ ದರ ನಿಗದಿಪಡಿಸಲಾಗಿದೆ ಖಾಸಗಿ ಆಸ್ಪತ್ರೆಗಳು ಹೆಚ್ಚು ಪಣ ಪಡೆದರೆ ಸರ್ಕಾರಕ್ಕೆ ದೂರು ನೀಡಬಹುದು ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ತಮ್ಪ ಸಾಬೀತಾದರೆ ಸರಿಯಾದ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಸುಧಾಕರ್ ತಿಳಿಸಿದರು